ಬಾಬ್ರಿ ಮಸೀದಿ ದ್ವಂಸ ಪ್ರಕರಣ ಬಿಜೆಪಿ ಮುಖಂಡ ಎಲ್

ಬಿಹಾರ ವಿಧಾನಸಭಾ ಚುನಾವಣೆಗೆ ಮೂರ್ವ ತಯಾರಿ ಕುರಿತು ಚುನಾವಣಾ ಆಯೋಗ ತಂಡದಿಂದ ಪರಾಮರ್ತೆ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಚರ್ಚೆ

ಪ್ರಾರ್ಥನೆ ನಂತರ ಗಾಂಧೀಜಿ ಅವರು ಅಸ್ವಶ್ವತೆ ಕುರಿತು ಮಾಡಿರುವ ಭಾಷಣವನ್ನು ಆಲಿಸೋಣ

ಈ ಪ್ರಕರಣ ಪೂರ್ವ ನಿಯೋಜಿತವಲ್ಲ ಇದೊಂದು ಆಕಸ್ಟಿವಾಗಿ ನಡೆದ ಘಟನೆ ಎಂದು ವಿಶೇಷ ನ್ನಾಯಾಲಯದ ನ್ನಾಯಮೂರ್ತಿ ಸುರೇಂದ್ರ ಕುಮಾರ್ ಯಾದವ್ ನೀಡಿರುವ ತೀರ್ಪಿನಲ್ಲಿ ತಿಳಿಸಿದ್ದಾರೆ ಈ ಪ್ರಕರಣ ಸಂಬಂಧ ಸಿಐ ಮಾಡಿರುವ ಆರೋಪಗಳ ಸಾಬೀತಿಗೆ ಸಾಕಷ್ಟು ಸಾಕ್ಷಾದಾರಗಳಿಲ್ಲವೆಂದು ನ್ನಾಯಧೀಶರು ಸ್ವಪ್ಪಡಿಸಿದ್ದಾರೆ

ಇಂತಪ ಶಕ್ತಿಗಳು ಪಾಗೂ ಆರೋಪಿಗಳ ನಡುವೆ ಯಾವುದೇ ಹೊಂದಾಣಿಕೆ ನಡೆದಿಲ್ಲ ಬದಲಿಗೆ ಆರೋಪಿಗಳು ಮಸೀದಿ ಕೆಡವಲು ಮುಂದಾದ ಗುಂಪನ್ನು ತಡೆಯಲು ಯತ್ನಿಸಿದ್ಗಾರೆ ಎಂದು ವಿಶೇಷ ನ್ನಾಯಾಧೀಶರು ತೀರ್ಮ ಪ್ರಕಟಿಸಿದ ಸಂದರ್ಭದಲ್ಲಿ ತಿಳಿಸಿದ್ದಾರೆ

ಅಡ್ಡಾಣಿ ಮುರಳೀಮನೋಹರ್ ಜೋಶಿ ಕಲ್ಕಾಣ್ ಸಿಂಗ್ ಮತ್ತಿತರರು ಆರೋಗ್ಯ ಸಮಸ್ಯ ಮತ್ತು ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ವಿಶೇಷ ನ್ಯಾಯಾಲಯದ ಸಭಾಂಗಣದಲ್ಲಿ ಪಾಜರಿರಲಿಲ್ಲ ವಿಶೇಷ ನ್ಯಾಯಾಲಯದ ತೀರ್ಪನ್ನು ಎಲ್

ಅಡ್ಡಾಣಿಯವರು ಸ್ವಾಗತಿಸಿದ್ದಾರೆ ರಾಮಜನ್ಮ ಭೂಮಿ ಆಂಧೋಲನದ ಪರವಾಗಿ ತಮ್ಮ ಭದ್ಧಕೆ ಮತ್ತು ಬಿಜೆಪಿಯ ನಂಬಿಕೆಯನ್ನು ಸಮರ್ಥಿಸುತ್ತದೆ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಮುರಳೀಮನೋಪರ್ ಜೋಶಿಯವರು ಸಪ ತೀರ್ಪನ್ನು ಸ್ವಾಗತಿಸಿದ್ದಾರೆ ಬಾಬ್ರ ಮಸೀದಿ ದ್ವಂಸ ಪ್ರಕರಣ ಸಂಬಂಧ ಎಲ್ಲಾ ಆರೋಪಿಗಳು ನಿರ್ದೋಷಿಗಳೆಂದು ಲಖನೌದ ಸಿಐಐ ವಿಶೇಷ ನ್ಯಾಯಾಲಯ ನೀಡಿರುವ ತೀರ್ಪನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರೂ ಸಪ ಸ್ವಾಗತಿಸಿದ್ದಾರೆ ಸತ್ತಕ್ಕೆ ಜಯ ಎಂಬುದನ್ನು ಈ ತೀರ್ಮ ಮತ್ತೊಮ್ಮೆ ಸಾಬೀತುಪಡಿಸಿದೆ ಎಂದು ಅವರು ಟ್ವೀಟ್ ಸಂದೇಶದಲ್ಲಿ ಹೇಳಿದ್ದಾರೆ

ಇದರಿಂದ ಬಿಜೆಪಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಘಟಾನುಘಟಿ ನಾಯಕರು ನಿರಾಳರಾಗಿದ್ದಾರೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರ ನೇತೃತ್ವದ ಆಯೋಗದ ಪೂರ್ಣ ತಂಡ ಬಿಹಾರದಲ್ಲಿನ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳನ್ನು ಇಂದು ಭೇಟಿ ಮಾಡಿ ಚರ್ಚೆ ನಡೆಸಿತು

ಚುನಾವಣಾ ಸಭೆಯಲ್ಲಿ ಶೀಮಿತ ಸಂಖ್ಯೆಯಲ್ಲಿ ಜನರು ಸೇರಿರುವ ಬಗ್ಗೆ ಪಕ್ಷ ತೀವ್ರ ಕಳವಳ ವ್ಯಕ್ತಪಡಿಸಿದೆ

ಪಂಚಾಯತ್ ಚುನಾವಣೆಗಳ ಮಾದರಿಯಲ್ಲೇ ರಾಜ್ಯ ವಿಧಾನಸಭಾ ಚುನಾವಣೆಗಳಿಗೂ ಮತಗಟ್ಟೆಗಳನ್ನು ಸ್ಥಾಪಿಸಬೇಕೆಂದು ಎಲ್ ಜೆ ಪಿ ಮನವಿ ಮಾಡಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆತ್ಮ ನಿರ್ಭರ್ ಭಾರತ್ ಅಭಿಯಾನದ ದೂರದೃಷ್ಟಿ ಅಂಗವಾಗಿ ಭಾರತ ಜಾಗತಿಕ ಉತ್ಪಾದನಾ ಕೇಂದ್ರವಾಗಿ ರೂಮಗೊಳ್ಳಲಿದೆ ಎಂದು ರಕ್ಷಣಾ ಸಚಿವರು ತಿಳಿಸಿದ್ದಾರೆ

ಪರಿಸ್ಥಿತಿಯ ಅವಲೋಕನ ನಂತರ ಮುಂದಿನ ತೀರ್ಮಾನವನ್ನು ತಿಳಿಸಲಾಗುವುದು ಎಂದು ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದ್ದಾರೆ

ಬೀಜಿಂಗ್ನಲ್ಲಿಂದು ಚೀನಾದ ವಿದೇಶಾಂಗ ಸಚಿವಾಲಯ ವಕ್ತಾರ ವಾಂಗ್ ವೆನ್ಬಿನ್ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ್ದಾರೆ ಪೂರ್ವ ಏಷಿಯಾ ವಿಭಾಗದ ಜಂಟಿ ಕಾರ್ಯದರ್ತಿ ನವೀನ್ ಶ್ರೀವಾತ್ಸವ ಭಾರತದ ಪರವಾಗಿ ಪಾಲ್ಗೊಂಡಿದ್ದರೆ ಚೀನಾದ ಪರವಾಗಿ ಗಡಿ ಪಾಗೂ ಸಾಗರೋತ್ತರ ವ್ಯವಹಾರಗಳ ಮಹಾ ನಿರ್ದೇಶಕರು ಭಾಗವಹಿಸಿದ್ದಾರೆ

ಅಮೆರಿಕದಲ್ಲಿ ಅಧ್ಯಕ್ಷ ಡೋನಾಲ್ ಟ್ರಂಪ್ ಮತ್ತು ಡೆಮಾಕ್ರಟಿಕ್ ಅಭ್ಯರ್ಥಿ ಜೋ ಬಿಡೆನ್ ತಮ್ಮ ಮೊದಲ ಅಧ್ಯಕ್ಷೀಯ ಚರ್ಚೆಯನ್ನು ಆರಂಭಿಸಿದ್ದು ಆರೋಗ್ಯ ರಕ್ಷಣೆ ಕೊರೋನಾ ವೈರಸ್ ಹಾಗೂ ಸುಪ್ರೀಂ ಕೋರ್ಟ್ನ ಭವಿಷ್ಠ ಕುರಿತು ಕಾವೇರಿದ ಚರ್ಚೆ ನಡೆಸಿದರು ಈಗ ಮೊರಿಶಸ್ನ ಕಲಾವಿದರು ಹಾಡಿರುವ ಮಹಾತ್ಮ ಗಾಂಧೀಜಿ ಅವರ ನೆಚ್ಚಿನ ವೈಷ್ಣವೋ ಜನತೋ ಭಜನೆಯನ್ನು ಈಗ ಕೇಳೋಣ